ಭೂಸೇನಾ ಮುಖ್ಯಸ್ಥ ಜನರಲ್ ಬಿಪಿನ್ ರಾವೆತ್ ಅವರು ಸಹ ಸಚಿವರೊಂದಿಗೆ ತೆರಳಲಿದ್ದಾರೆ ಜಮ್ಮು ಮತ್ತು ಕಾಶ್ಟೀರದ ಕಾರಾಕೋರಂ ವಲಯದಲ್ಲಿರುವ ಸಿಯಾಚೆನ್ ಜಗತ್ತಿನ ಅತಿ ಎತ್ತರದ ಸೇನಾ ನೆಲೆಯಾಗಿದೆ ಭೇಟಿ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹಿರಿಯ ಸೇನಾಧಿಕಾರಿಗಳು ಮತ್ತು ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ

ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯಲ್ಲಿಂದು ನಸುಕಿನಲ್ಲಿ ಸೇನಾಪಡೆಗಳು ಮತ್ತು ಭಯೋತ್ಸಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಭಯೋತ್ಸಾದಕರು ಹತರಾಗಿದ್ದಾರೆ ಶೋಪಿಯಾನ್ ಜಿಲ್ಲೆಯ ಮೋಲು ಚಿತ್ರಗಾಂ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಉಗ್ರರು ಹತರಾಗಿದ್ದು ಅವರ ಮೃತದೇಹಗಳನ್ನು ವಶಪದಿಸಿಕೊಳ್ಳಲಾಗಿದೆ ಇವರು ಯಾವ ಭೆಯೋತ್ಪಾದನಾ ಸಂಘಟನೆಗೆ ಸೇರಿದವರು ಎಂಬ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಎಂದು ಸೇನಾ ಮೂಲಗಳು ತಿಳಿಸಿವೆ ಈ ಭಾಗದಲ್ಲಿ ಸೇನಾಪಡೆಯ ಕ್ಷಿಪ್ರ ಕಾರ್ಯಾಚರಣೆ ತಂಡ ತೆರಳುತ್ತಿದ್ದ ವೇಳೆ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ದು ಇದಕ್ಕೆ ಸೇನಾಪದೆ ಪ್ರತಿ ದಾಳಿ ನದೆಸಿದೆ

ಕೇಂದ್ರ ಸರ್ಕಾರದ ನೂತನ ಶಿಕ್ಷಣ ನೀತಿ ಕುರಿತು ಜನರು ಸಾಕಷ್ಟು ಅಧ್ಯಯನ ವಿಶ್ಲೇಷಣೆ ಮತ್ತು ಚರ್ಚೆ ನಡೆಸಬೇಕು ಯಾವುದೇ ದಿಧೀರ್ ನಿರ್ಧಾರ ತೆಗೆದುಕೊಳ್ಳಬಾರದು ಎಂದು ಉಪರಾಷ್ಟ್ರಪತಿ ಎಂ

ಶಾಲಾ ಪಕ್ಯಗಳ ಹೊರೆ ಇಳಿಕೆ ಕ್ರೀಡೆಗೆ ಉತ್ತೇಜನ ನೈತಿಕ ಶಿಕ್ಷಣ ಸ್ವಾತಂತ್ರ್ ಹೋರಾಟಗಾರರ ಕೊಡುಗೆ ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವ ಬೆಳೆಸುವುದು ಮುಂತಾದ ಅಂಶಗಳನ್ನು ನೂತನ ಶಿಕ್ಷಣ ನೀತಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಈ ಬಗ್ಗೆ ಅಧ್ಯಯನ ಮತ್ತು ಚರ್ಚೆ ಅಗತ್ಯ ಎಂದು ಅವರು ಹೇಳಿದ್ದಾರೆ

ಎಸ್